ಇವುಗಳನ್ನು ಎರಡು ಪ್ರತ್ಯೇಕ ಕಕ್ಷೆಗಳಲ್ಲಿ ಇರಿಸಲಾಗುವುದು

ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ ಪ್ರಚಾರ ತಾರಕಕ್ಕೆ ಏರುತ್ತಿದೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಸಾರ್ವಜನಿಕ ಸಭೆ ಹಾಗೂ ರ್ನಾಲಿಗಳ ಮೂಲಕ ಮತದಾರರ ಮನ ಒಲಿಕೆಗೆ ಯತ್ನಿಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾರಾಪ್ಲದ ವಾರ್ಧಾದಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಭಾಷಣ ಮಾಡಿದರು ಅವರು ಇಂದು ತೆಲಂಗಾಣದ ಹೈದರಬಾದ್ನಲ್ಲಿ ಎಲ್ಬಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ವೇತಿಸಿ ಭಾಷಣ ಮಾಡಲಿದ್ದಾರೆ ಕಳೆದ ನಾಲ್ಕು ದಿನದಲ್ಲಿ ಎರಡನೇ ಬಾರಿಗೆ ಪ್ರಧಾನಮಂತ್ರಿಗಳು ತೆಲಂಗಾಣಕ್ಕೆ ಭೇಟ ನೀಡುತ್ತಿದ್ದಾರೆ ಕಳೆದ ಕುಕ್ರವಾರ ರಾಜ್ಯದ ಮೆಹಬೂಬ್ನಗರದಲ್ಲಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದರು ಇಂದು ಮಧ್ಯಾಷ್ನ ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲೂ ಮೋದಿ ಪ್ರಚಾರ ನಡೆಸಲಿದ್ದಾರೆ ನಂತರ ಅವರು ಒಡಿತಾದ ಕಲಹಂಡಿಗೂ ತೆರಳಿ ಚುನಾವಣಾ ರ್ನಾಲಿಯಲ್ಲಿ ಮಾತನಾಡಲಿದ್ದಾರೆ ಮತ್ತೊಂದಡೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಒಡಿಶಾದ ನಬರಂಗ್ಪುರ ಮತ್ತು ಕಾಶಿನಗರದಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇಂದು ಮೂರು ಕಡೆ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಜಹೀರ್ಬಾದ್ ವಾನಪಟ್ಟ ಮತ್ತು ಹುಝೂರ್ನಗರದಲ್ಲಿ ಅವರು ಕ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ

ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ವಾಯಪೀಠ ಪ್ರತಿಪಕ್ಷ ನಾಯಕರ ಪರವಾಗಿ ವಾದಿಸುತ್ತಿರುವ ನ್ಲಾಯವಾದಿ ಎ ಎಂ ಸಿಂಪ್ಟಿ ಅವರಿಗೆ ಮುಂದಿನ ಸೋಮವಾರದೊಳಗೆ ಪ್ರತಿಕ್ರಿಯೆ ದಾಖಲಿಸುವಂತೆ ಆದೇಶಿಸಿದೆ ತೆಲಂಗಾಣದ ನಿಜಾಮಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಜ್ಲ ಮುಖ್ಯ ಚುನಾವಣಾಧಿಕಾರಿಗೆ ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ

ಕೃಷಿ ಕಾರ್ಮಿಕರಿಗಾಗಿ ಗ್ರಾಹಕ ದರ ಸೂಚ್ಲಂಕದೊಂದಿಗೆ ಸಂಪರ್ಕಿಸಿರುವ ಮನ್ರೇಗಾ ಕಾಯುದೆಯಡಿ ಈ ವೇತನ ನೀಡಲಾಗುವುದು ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಸಚಿವಾಲಯ ಇದಕ್ಷಾಗಿ ಚುನಾವಣಾ ಆಯೋಗದ ಅನುಮತಿಯನ್ನು ಕೋರಿತ್ತು ಮನ್ರೇಗಾ ಯೋಜನೆಯಡಿ ನೀಡುವ ಕಾರ್ಮಿಕರ ವೇತನಗಳು ಹಲವು ರಾಜ್ಗಗಳಲ್ಲಿ ವಿಭಿನ್ನವಾಗಿದ್ದು ಈಗ ಪರಿಷ್ನತ ವೇತನವೂ ಸಹ ವಿಭಿನ್ನವಾಗಿರಲಿದೆ

ರಾಪ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಮೂರು ದೇಶಗಳ ಅಧಿಕೃತ ಭೇಟಿಯ ಅಂಗವಾಗಿ ಚಿಲಿ ದೇಶದ ರಾಜಧಾನಿ ಸ್ಚಾಂಟಿಯಾಗೋ ತಲುಪಿದ್ದು ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು ಚಲಿಯಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಮನಾಥ್ ಕೋವಿಂದ್ ಮಾತನಾಡಿ ಭಯೋತ್ಪಾದನೆಯ ಶಕ್ತಿಗಳಿಂದಾಗಿ ಕೆಲವು ನಕರಾತ್ಪಕ ಬೆಳವಣಿಗೆಗಳಾಗುತ್ತಿದ್ದು ಇದು ಜಾಗತಿಕ ಶಾಂತಿ ಸುವ್ಹವಸ್ಥೆಗೆ ಮಾರಕವಾಗಿದೆ ಗುರು ನಾನಕ್ ಹಾಗೂ ಮಹಾತ್ನ ಗಾಂಧಿ ಸಾರಿದ್ದ ಶಾಂತಿ ಸಾಮರಸ್ಥದ ಸಂದೇಶಗಳು ಇಂದಿಗೂ ಪ್ರಸ್ನುತವಾಗಿವೆ ಎಂದರು ಭಾರತದಲ್ಲಿ ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಎಂದೇ ಬಿಂಬಿತವಾಗಿರುವ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿವೆ

ಉತ್ತರ ಕಾಶ್ಮೀರದ ಕುಪ್ವಾರಾ ಜಿಲ್ಲೆಯ ನಿವಾಸಿಯಾದ ಈತನ ಬಂಧನಕ್ಕೆ ಎರಡು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತೆಂದು ದೆಹಲಿ ಪೊಲೀಸ್ ಮೂಲಗಳು ತಿಳಿಸಿವೆ ಆತನ ವಿರುದ್ದ ದೆಹಲಿ ಹೈ ಕೋರ್ಟ್ ನಲ್ಲಿ ಜಾಮೀನು ರಹಿತ ವಾರಂಟ್ ಜಾರಿಗೊಳಿಸಲಾಗಿದೆಯೆಂದು ಮೂಲಗಳು ಹೇಳಿವೆ

ಭದ್ರತಾ ಪಡೆಗಳು ಈ ಉಗ್ರರ ಅಡಗುದಾಣವನ್ನು ಧ್ವಂಸಗೊಳಿಸಿದ್ದು ಭಾರಿ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ರಾಜ್ಯ ಡಿಜಿಪಿ ದಿಲ್ಲಾಗ್ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಭ್ ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ ಪಾಕಿಸ್ತಾನಿ ಪಡೆಗಳು ಭಾರತೀಯ ಪಡೆಗಳ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿವೆ ಗಡಿ ಜಿಲ್ಲೆಯ ಶಾಹ್ ಪುರ ಹಾಗೂ ಕೆರ್ನಿ ವಲಯಗಳಲ್ಲಿ ಗಡಿ ನಿಯಂತ್ರಣ ರೇಖೆಯ ಬಳಿ ಮಾರ್ಟರ್ ಹಾಗೂ ಶಸ್ತಾಸ್ತಗಳನ್ನು ಬಳಸಿ ದಾಳಿ ನಡೆಸಲಾಗಿದೆ ಎಂದು ರಕ್ಷಣಾ ಇಲಾಖೆಯ ವಕ್ತಾರರು ತಿಳಿಸಿದ್ದಾರೆ ಗುಂಡಿನ ದಾಳಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ ಫಟನೆಯಲ್ಲಿ ನಾಗರಿಕನೊಬ್ಬ ಗಾಯಗೊಂಡಿದ್ದು ಆತನನ್ನು ಜೆಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ

ಇದನ್ನು ಹಲವು ಬಾರಿ ವಿಸ್ತರಿಸಲಾಗಿದೆ ವಿಜಯಾ ಬ್ಲಾಂಕ್ ಮತ್ತು ದೇನಾ ಬ್ಲಾಂಕ್ ಇಂದಿನಿಂದ ಬ್ಲಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳ್ಳಲಿದ್ದು

ಇಂದಿನಿಂದ ಈ ಎರಡು ಬ್ಯಾಂಕ್ಗಳ ಗ್ರಾಹಕರನ್ನು ಬ್ಲಾಂಕ್ ಆಫ್ ಬರೋಡಾ ಗ್ರಾಹಕರೆಂದು ಪರಿಗಣಿಸಲಾಗುವುದೆಂದು ಆರ್ಬಿಐ ತಿಳಿಸಿದೆ

ಇಂದು ಒಡಿತಾದಲ್ಲಿ ರಾಜ್ಜೋತ್ಸವ ದಿನವನ್ನು ಆಚರಿಸಲಾಗುತ್ತಿದೆ ಇದನ್ನು ಉತ್ತಲ್ ದಿವಸ್ ಎಂದು ಕರೆಯಲಾವುದು ರಾಪ್ಪಪತಿ ಉಪರಾಪ್ಪಪತಿ ಮತ್ತು ಪ್ರಧಾನಮಂತ್ರಿಗಳು ಒಡಿಯಾ ಜನರಿಗೆ ಶುಭಾಶಯ ಕೋರಿದ್ದಾರೆ ರಾಜ್ಯೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಒಡಿತಾ ಇನ್ನೂ ಹೆಚ್ಚು ಸಮೃದ್ಧಗೊಳ್ಳಲಿ ಉಜ್ವಲ ಭವಿಷ್ಠ ದೊರೆಯಲಿ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾರ್ಲೆಸಿದ್ದಾರೆ ಶ್ರೀಮಂತ ಮತ್ತು ಭವ್ದ ಇತಿಹಾಸ ಹೊಂದಿರುವ ಒಡಿತಾ ಅದರ ಸಾಂಸ್ಟತಿಕ ವೈವಿಧ್ವತೆ ಹಾಗೂ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದೆ ರಾಜ್ಯ ಮುಂಬರುವ ದಿನಗಳಲ್ಲೂ ತಾಂತಿ ಸಮೃದ್ದಿಯ ನೆಲೆಯಾಗಲಿ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಸಂದೇಶ ನೀಡಿದ್ದಾರೆ ಒಡಿತಾದ ಜನತೆ ಪ್ರಾಮಾಣಿಕತೆ ಮತ್ತು ಸರಳತೆಗೆ ಹೆಸರಾದವರು ಧೈರ್ಯತಾಲಿಗಳು ಮತ್ತು ಪ್ರತಿಭಾವಂತರು ದೇತದ ಅಭಿವೃದ್ದಿಗೆ ಒಡಿಯನ್ನರ ಕೊಡುಗೆ ಗಮಾನಾರ್ಹ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಟ್ವೀಟ್ ಮಾಡಿದ್ದಾರೆ

ಗಾಯಗೊಂಡವರನ್ನು ಸ್ವಳೀಯ ಆಸ್ತ್ರೆಗಳಗೆ ದಾಖಲಿಸಲಾಗಿದೆ ಘಟನೆಯ ಕುರಿತು ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಆಘಾತ ವ್ಚಕ್ತಪಡಿಸಿದ್ದು ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ

ಮಿಯಾಮಿ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ ಹಿರಿಯ ಆಟಗಾರ ರೋಜರ್ ಫೆಡರರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ

ಮುಕ್ತಾಯ